ಪಿಎಂ ಸ್ತನಿಧಿ ಯೋಜನೆಯಡಿ ಫಲಾನುಭವಿಗಳಿಗೆ ತ್ತರಿತ ಸಾಲಸೌಲಭ್ನ ಸಾರ್ವಜನಿಕ ವಲಯದ ಬ್ನಾಂಕ್ಗಳಿಗೆ ಕೇಂದ್ರ ಸೂಚನೆ ವಿಶ್ವದ ಅತಿದೊಡ್ಡ ಕ್ರಿಕೆಟ್ ಕ್ರೀಡಾಂಗಣ ಗುಜರಾತ್ನ ಮೊಟೆರಾದಲ್ಲಿ ರಾಷ್ಟಪತಿ ಅವರಿಂದ ಲೋಕಾರ್ಪಣೆ ದೇಶದ ರೈತರ ಬದುಕಿನಲ್ಲಿ ಪರಿವರ್ತನೆ ತರಲು ಕೇಂದ್ರ ಸರ್ಕಾರ ಬಧವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಮನರುಜ್ಞರಿಸಿದ್ದಾರೆ

ಅನ್ನದಾತರ ಬದುಕನ್ನು ಪಸನುಗೊಳಿಸುವಲ್ಲಿ ಈ ಯೋಜನೆ ಪ್ರಮುಖ ಪಾತ್ರ ವಹಿಸಿದೆ ಎಂದು ಹೇಳಿದ್ದಾರೆ ಸ್ಥಾವಲಂಬಿ ಭಾರತ ಆಂದೋಲನದ ಸಮಗ್ರ ಭಾಗವಾಗಿ ದೇಶದ ರೈತರು ಸಕ್ರಿಯವಾಗಿ ಪಾಲ್ಗೊಂಡಿದ್ಗಾರೆ ಪಿಎಂ ಕಿಸಾನ್ ಯೋಜನೆ ಜಾರಿ ಮುಖಾಂತರ ಕೊಣ್ಟುಂತರ ರೈತರ ಬಾಳನಲ್ಲಿ ಬದಲಾವಣೆ ತರುವ ಜೊತೆಗೆ ಅವರವರ ಅಭಿವೃದ್ಧಿಗೆ ಪ್ರತಿಯೊಬ್ಬರು ತ್ರಮಿಸಬೇಕೆಂಬುದನ್ನು ಮನದಟ್ಟು ಮಾಡುವುದಾಗಿದೆ ಎಂದು ಪೇಳದರು

ಉತ್ತಮ ನೀರಾವರಿ ಸೌಲಭ್ಯ ತಂತ್ರಜ್ಞಾನ ಅಳವಡಿಕೆ ಸಾಲ ಸೌಲಭ್ಞ ಬ್ಲಪತ್ ಮಾರುಕಟ್ಟಿ ವ್ಯವಸ್ಥೆ ಜಿಳೆಎಮೆ ಮಣ್ಣಿನ ಆರೋಗ್ನ ಪರೀಕ್ಷೆ ಹಾಗೂ ಮಧ್ಯವರ್ತಿಗಳ ಹಾವಳಿ ತಡೆಯಲು ಸರ್ಕಾರ ಕಾರ್ಯೋನ್ನುಖವಾಗಿದೆ ಎಂದು ಪೇಳದರು ಆಪಾರ ಧಾನ್ಗಗಳು ಮತ್ತು ಇತರ ಕೃಷಿ ಉತ್ತನ್ನಗಳಿಗೆ ಕನಿಷ್ಟ ಬೆಂಬಲ ಬೆಲೆಯನ್ನು ಪೆಟ್ಟಿಸಲು ಸರ್ಕಾರ ದಾರಿ ಮಾಡಿಕೊಟ್ಟದೆ ಎಂಬ ಪೆಗ್ಗಳಿಕೆಗೆ ಪಾತ್ರವಾಗಿದೆ ರೈತರ ಆದಾಯ ದ್ವಿಗುಣಗೊಳಿಸಲು ಸರ್ಕಾರ ಬದ್ದವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದರು

ದೇಶಾದ್ದಂತ ಇರುವ ರೈತಾಪಿ ವರ್ಗಕ್ಕೆ ಆರ್ಥಿಕ ಬೆಂಬಲ ನೀಡುವ ಉದ್ಗೇಶದಿಂದ ಪಿಎಂ ಕಿಸಾನ್ ಯೋಜನೆಯನ್ನು ಜಾರಿಗೆ ತರಲಾಗಿದೆ

ಆರಂಭದಲ್ಲಿ ಸಣ್ಣ ಮತ್ತು ಅತಿಸಣ್ಣ ರೈತ ಕುಟುಂಬಗಳಿಗೆ ಈ ಸೌಲಭ್ಯವನ್ನು ಕಲ್ಪಿಸಲಾಗಿತ್ತು ಆ ನಂತರದ ದಿನಗಳಲ್ಲಿ ಎಲ್ಲಾ ರೈತ ಕುಟುಂಬಗಳಿಗೂ ಯೋಜನೆಯನ್ನು ವಿಸ್ತಂಸಲಾಗಿದೆ

ಈ ಯೋಜನೆಯಿಂದ ರೈತರ ಸಬಲೀಕರಣ ಹಾಗೂ ಗೌರವಯುತವಾಗಿ ಬಾಳ್ವೆ ನಡೆಸಲು ಅನುಕೂಲವಾಗಿದೆ

ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ ಅತಿಷೆಟ್ಟು ಪ್ರಮಾಣದಲ್ಲಿ ಆಧಾರ್ ಜೋಡಣೆ ಮೂಲಕ ಫಲಾನುಭವಿಗಳಿಗೆ ನೇರ ನಗದು ಅನುಷ್ಯಾನಗೊಳಿಸಿರುವುದಕ್ಕಾಗಿ ಕರ್ನಾಟಕಕ್ಕೆ ಕೇಂದ್ರದ ಪ್ರಶಸ್ತಿ ಲಭಿಸಿದೆ

ಪಾಟೀಲ್ ಪಾಗೂ ಇಲಾಖೆಯ ಅಧಿಕಾರಿಗಳು ಪ್ರತಸ್ತಿ ಸ್ನೀಕರಿಸಿದರು

ಮದುಚೇರಿಯಲ್ಲಿ ರಾಷ್ಟಪತಿ ಆಲ್ಲಿಕೆಯನ್ನು ಜಾರಿಗೆ ತರಲು ಕೇಂದ್ರ ಸಚಿವ ಸಂಪುಟ ಶಿಫಾರಸು ಮಾಡಿದೆ ಎಂದು ಸಚಿವರು ತಿಳಿಸಿದರು ಮದುಚೇರಿ ಮುಖ್ಯಮಂತ್ರಿ ನಾರಾಯಣಸ್ವಾಮಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ ಇದುವರೆಗೂ ಯಾವುದೇ ಪಕ್ಷ ಸರ್ಕಾರ ರಜನೆ ಮಾಡಲು ಮುಂದೆ ಬಂದಿಲ್ಲ ಆದ್ಲಿರಿಂದ ಕೇಂದ್ರಾಡಳಿತ ಪ್ರದೇಶದ ವಿಧಾನಸಭೆಯನ್ನು ಆಮಾನಶಿನಲ್ಲಿಡಲು ಲೆಫ್ಟಿನೆಂಟ್ ಗವರ್ನರ್ ಶಿಫಾರಸು ಮಾಡಿದ್ದಾರೆ ಎಂದು ಜಾವಡೇಕರ್ ಹೇಳದರು ಸಚಿವ ಸಂಪುಟದ ನಿರ್ಧಾರವನ್ನು ರಾಷ್ಟವತಿ ಅವಂಗೆ ಕಳುಹಿಸಿಕೊಡಲಾಗುವುದು ಹಾಗೂ ಅವರ ಒಪ್ಪಿಗೆ ದೊರೆತ ನಂತರ ವಿಧಾನಸಭೆಯನ್ನು ವಿಸರ್ಜಿಸಲಾಗುವುದು ಎಂದರು ಮಾಹಿತಿ ತಂತ್ರಜ್ಞಾನ ಪಾರ್ಡ್ವೇರ್ ಉತ್ಪಾದನೆಗೆ ಸಂಬಂಧಿಸಿದಂತೆ ಪ್ರೋತ್ಸಾಪಧನ ನೀಡುವ ಯೋಜನೆಗೆ ಕೇಂದ್ರ ಸಂಪುಟ ಅನುಮೋದನೆ ನೀಡಿದೆ ಇದರಿಂದ ದೇಶೀಯ ಉತ್ತಾದನೆ ಪಾಗೂ ಬಂಡವಾಳ ಆಕರ್ಷಿಸಲು ಸಪಕಾರಿಯಾಗಲಿದೆ ಎಂದು ಸಂಪರ್ಕ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ರವಿಶಂಕರ್ ಪ್ರಸಾದ್ ತಿಳಿಸಿದರು

ದೇಶೀಯ ಉತ್ಪಾದಕರಿಗೆ ಪ್ರಯೋಜನವಾಗುವುದರ ಜೊತೆಗೆ ಉದ್ನೋಗಾವಕಾತಗಳನ್ನು ಸ್ಪಷ್ಟಿಸಲು ಈ ಯೋಜನೆ ಸಪಕಾರಿಯಾಗಲಿದೆ ಪಿಎಂ ಸ್ವಾಧಿ ಯೋಜನೆಯಡಿ ತ್ವರಿತ ಹಾಗೂ ಸುಲಭವಾಗಿ ಸಾಲಸೌಲಭ್ಯ ಕಲ್ಪಿಸಬೇಕೆಂದು ಕೇಂದ್ರ ಸರ್ಕಾರ ಸಾರ್ವಜನಿಕ ವಲಯದ ಬ್ಬಾಂಕ್ಗಳಿಗೆ ಸೂಚನೆ ನೀಡಿದೆ ಈ ಯೋಜನೆಯ ಲಾಭ ಹೆಚ್ಚಿನ ಸಂಖ್ಯೆಯ ಫಲಾನುಭವಿಗಳಿಗೆ ತಲುಪುವಂತೆ ಮಾಡಲು ಪಲವಾರು ಕ್ರಮಗಳನ್ನು ಕೆಗೊಳ್ಳಬೇಕು ಹಾಗೂ ಜೀದಿಬದಿ ವ್ಯಾಪಾರಿಗಳಿಗೆ ಜಾಮೀನುರಹಿತ ಸಾಲಸೌಲಭ್ಯವನ್ನು ವಿಸ್ತರಿಸಬೇಕೆಂದು ವಸತಿ ಪಾಗೂ ನಗರಾಭಿವೃದ್ದಿ ಸಚಿವಾಲಯ ಬ್ಯಾಂಕ್ಗಳಿಗೆ ಬರೆದಿರುವ ಪತ್ರದಲ್ಲಿ ತಿಳಿಸಿದೆ ಒಂದೇ ಸೂರಿನಡಿ ಫಲಾನುಭವಿಗಳಿಗೆ ಸಾಲಸೌಲಭ್ಯವನ್ನು ವಿತರಿಸಲು ದೇಶದ ಎವಿಧ ನಗರಗಳಲ್ಲಿ ಬ್ಲಾಂಕ್ ಅಧಿಕಾರಿಗಳು ಶಿಬಿರಗಳನ್ನು ನಡೆಸಬೇಕೆಂದು ಸೂಚಿಸಲಾಗಿದೆ

ಗುಜರಾತ್ನ ಅಪ್ಪದಬಾದ್ನ ಮೊಟೆರಾದಲ್ಲಿ ನೂತನವಾಗಿ ನಿರ್ಮಿಸಿರುವ ವಿಶ್ವದ ಅತಿದೊಡ್ಡ ನರೇಂದ್ರ ಮೋದಿ ಕ್ರಿಕೆಟ್ ಕ್ರೀಡಾಂಗಣವನ್ನು ರಾಷ್ಷವತಿ ರಾಮನಾಥ್ ಕೋವಿಂದ್ ಇಂದು ಉದ್ಘಾಟಿಸಿದರು ಇದೇ ಸಂದರ್ಭದಲ್ಲಿ ಅವರು ಕ್ರೀಡಾಂಗಣದಲ್ಲಿ ನಿರ್ಮಿಸಲು ಉದ್ದೇಶಿಸಿರುವ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಕ್ರೀಡಾ ಸಂಕೀರ್ಣಕ್ಕೆ ಶಿಲಾನ್ಹಾಸ ನೆರವೇರಿಸಿದರು

ಕ್ಷಬ್ ಹೌಸ್ ಜಮ್ನಾಸಿಯಂ ಮುಂತಾದ ಸೌಲಭ್ಯಗಳನ್ನು ತ್ರೀಡಾಂಗಣದಲ್ಲಿ ಕಲ್ಪಿಸಲಾಗಿದೆ ಮೊಟೆರಾದಲ್ಲಿ ನೂತನವಾಗಿ ನಿರ್ಮಿಸಿರುವ ನರೇಂದ್ರ ಮೋದಿ ಕ್ರಿಕೆಟ್ ಕ್ರೀಡಾಂಗಣದ ಮೂಲಕ ಅಪ್ದಾಬಾದ್ ವಿಶ್ವದರ್ಜೆಯ ಕ್ರೀಡಾ ಕೇಂದ್ರವಾಗಲಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಷಾ ಹೇಳಿದ್ದಾರೆ ಅಲ್ವಾವಧಿಯ ಸೂಚನೆ ಮೇಗೂ ಯಾವುದೇ ಅಂತಾರಾಷ್ಟೀಯ ಕ್ರೀಡಾಕೂಟಗಳನ್ನು ನಡೆಸುವಂತಪ ಮೂಲಸೌಕರ್ತವನ್ನು ಕ್ರೀಡಾಂಗಣ ಹೊಂದಿದೆ ಎಂದು ಅವರು ತಿಳಿಸಿದ್ದಾರೆ

ದೇಹೀಯ ಗೊಂಬೆ ಉತ್ಪನ್ನಗಳು ಮತ್ತು ಆಟಕಗಳಿಗೆ ಉತ್ತೇಜನ ನೀಡುವ ಹಿನ್ನಲೆಯಲ್ಲಿ ಟಾಯ್ ಫೇರ್ ಅಯೋಜಿಸಲಾಗಿದ್ದು ಆನ್ ಲೈನ್ ಮಾರಾಟ ವ್ವವಸ್ಥೆಯ ಬಗ್ಗೆ ಈಗಾಗಲೆ ಕುಶಲಕರ್ಮಿಗಳಿಗೆ ತರಬೇತಿ ನೀಡಲಾಗಿದೆ

ನೇರ ಫೋನ್ ಇನ್ ಕಾರ್ಯಕ್ರಮ ಇದಾಗಿದ್ದು ನುರಿತ ವೈದ್ಯೆ ಡಾ ಶಾಲಿನಿ ಪಾಂಡೆ ಚರ್ಚೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ

ನಮ್ಮ ಜಾಲತಾಣ ನ್ಯೂಸ್ ಆನ್ ಏರ್ ಡಾಟ್ ಕಾಮ್ ಮತ್ತು ಯುಟ್ಕೂಬ್ ಜಾನೆಲ್ ನ್ಯೂಸ್ ಆನ್ಏರ್ ಆಫೀಸಿಯಲ್ನಲ್ಲಿ ಕಾರ್ಯಕ್ರಮ ಲಭ್ಯವಿರುತ್ತದೆ ಅಪಮದಾಬಾದ್ನ ಮೊಟೆರಾದ ನರೇಂದ್ರ ಮೋದಿ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುಕ್ತಿರುವ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ನಾಲ್ಕು ಪಂದ್ವಗಳ ಟೆಸ್ಟ್ ಕ್ರಿಕೆಟ್ ಸರಣಿಯ ಮೂರನೇ ಹಾಗೂ ಹೊನಲು ಬೆಳಕಿನ ಪಂದ್ವ ಪ್ರಗತಿಯಲ್ಲಿದೆ

ಮುಕ್ತಾಯ